ಭೂ ಜಲ ಯೋಜನೆಗೆ ಪ್ರಧಾನಮಂತಿ ನರೇಂದ ಮೋದಿ ಚಾಲನೆ

ಪ್ರಧಾನಮಂತಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿಂದು ಅಟಲ್ ಭೂ ಜಿಲ್ ಯೋಜನೆಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನೀರಿನ ಜಲಸಂರಕ್ಷಣೆ ಅಟಲ್ ಜಿ ಅವರ ಆಶಯವಾಗಿತ್ತು

ಗುಜರಾತ್ ಹರಿಯಾಣ ಕರ್ನಾಟಕ ಮಧ್ಯಪ್ರದೇಶ ಮಹಾರಾಷ್ಟ್ರ ರಾಜಸ್ಥಾನ ಮತ್ತು ಉತ್ತರಪ್ರದೇಶ ರಾಜ್ಯಗಳಲ್ಲಿ ಗುರುತಿಸಲಾದ ಪ್ರದೇಶಗಳಲ್ಲಿ ಐದು ವರ್ಷಗಳ ಅವಧಿಯಲ್ಲಿ ಈ ಯೋಜನೆಯನ್ನು ಜಾರಿಗೆ ತೆರಲಾಗುತ್ತಿದೆ ಇದೇ ಸಂದರ್ಭದಲ್ಲಿ ರೊಹ್ತಾಂಗ್ ಸುರಂಗಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರನ್ನು ಇಡಲಾಯಿತು

ಸಮಾರಂಭದಲ್ಲಿ ಜಲಶಕ್ತಿ ಸಚಿವ ಗಂಜೇಂದ್ರ ಸಿಂಗ್ ಶೇಖಾವತ್ ಮತ್ತಿತರರು ಪಾಲ್ಲೊಂಡಿದ್ದರು

ಬಿಜೆಪಿಯ ಅಗ್ರಗಣ್ಯ ನಾಯಕರಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರ ಉತ್ಪ್ವಷ್ಟ ಆಡಳಿತಾವಧಿ ಎಂದಿಗೂ ಮರೆಯಲಾಗದು ಹಾಗೂ ಅದು ಮುಂದಿನ ಪೀಳಿಗೆಗೂ ಮಾದರಿಯಾಗಿದೆ

ರಾಷ್ಟಪತಿ ರಾಮನಾಥ್ ಕೋವಿಂದ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರಮೋದಿ ಇಂದು ಬೆಳಗ್ಗೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಮಾಧಿ ಸ್ಥಳ ಸದ್ವೆವ್ ಅಣಲ್ ಗೆ ಭೇಟಿ ನೀಡಿ ಪುಷ್ಪ ನಮನ ಸಲ್ಲಿಸಿದರು ಗ್ಬಹ ಸಚಿವ ಅಮಿತ್ಶಾ ರಕ್ಷಣಾ ಸಚಿವ ರಾಜನಾಥ್ಸಿಂಗ್ ಸೇರಿದಂತೆ ಹಲವು ಸಚಿವರು ಹಾಗೂ ಬಿಜೆಪಿಯ ಹಿರಿಯ ನಾಯಕ ಎಲ್

ಅಡ್ವಾನಿ ಕೂಡ ಗೌರವ ನಮನ ಸಲ್ಲಿಸಿದರು ವಾಜಪೇಯಿ ಅವರ ಸಮಾಧಿಸ್ಥಳ ಸದ್ವೆವ್ ಅಟಲ್ ಅನ್ನು ಕಳೆದ ವರ್ಷ ಇದೇ ದಿನ ದೇಶಕ್ಕೆ ಸಮರ್ಪಿಸಲಾಗಿತ್ತು ನವದೆಹಲಿಯ ರಾಜಫಾಟ್ ಬಳಿ ಇರುವ ಈ ಸಮಾಧಿ ನಿರ್ಮಾಣಕ್ಕೆ ವಿವಿಧತೆಯಲ್ಲಿ ಏಕತೆಯ ಪ್ರತೀಕವಾಗಿ ದೇಶದ ವಿವಿಧ ಭಾಗಗಳ ಕಲ್ಲುಗಳನ್ನು ಬಳಸಲಾಗಿದೆ ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜಿನ್ಮದಿನದ ಹಿನ್ನೆಲೆಯಲ್ಲಿ ಅವರ ಪ್ರತಿಮೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲಕ್ಕೋನಲ್ಲಿಂದು ಮಧ್ಯಾಹ್ನ ಅನಾವರಣಗೊಳಿಸಲಿದ್ದಾರೆ

ನಂತರ ಅಟಲ್ ಬಿಹಾರಿ ವೈದ್ಯಕೀಯ ಕಾಲೇಜಿನ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ವಾಜಪೇಯಿ ಅವರ ಜನ್ಮದಿನಾಚರಣೆಯ ಅಂಗವಾಗಿ ರಕ್ತದಾನ ಶಿಬಿರ ಹಣ್ಣು ಹಾಗೂ ಸ್ವಚ್ಚತಾ ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಹಲವು ಜಿಲ್ಲೆಗಳಲ್ಲಿ ಸುಶಾಸನ್ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಹಾಗೂ ಕವಿ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ದೇಶ ಇಂದು ಸ್ವಾತಂತ್ರ್ ಹೋರಾಟಗಾರ ಹಾಗೂ ಶಿಕ್ಷಣ ತಜ್ಞ ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರ ಜನ್ಮ ದಿನವನ್ನು ಆಚರಿಸುತ್ತಿದೆ

ಮತ್ತೊಂದು ಮಹತ್ತರ ನಿರ್ಧಾರದಲ್ಲಿ ಸಚಿವ ಸಂಪುಟ ಸೇನಾಪಡೆ ಸಿಬ್ಬಂದಿ ಮುಖ್ಯಸ್ದ ಸಿದಿಎಸ್ ಹುದ್ದೆ ರಚನೆಗೆ ಅಂಗೀಕಾರ ನೀಡಿದೆ

ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನದ ಹಿನ್ನೆಲೆಯಲ್ಲಿ ಅವರನ್ನು ಸ್ಮರಿಸುವ ಉದ್ದೇಶದಿಂದ ರೋಹಾಂಗ್ ಪಾಸ್ ಸುರಂಗ ಮಾರ್ಗಕ್ಕೆ ವಾಜಪೇಯಿ ಅವರ ಹೆಸರನ್ನು ನಾಮಕರಣ ಮಾಡಲು ಕೇಂದ್ರ ಸಚಿವ ಸಂಪುಟ ಮಹತ್ತರ ತೀರ್ಮಾನ ಕೈಗೊಂಡಿದೆ ರೈಲ್ವೆ ಮಂಡಳಿಯ ಸಾಂಸ್ದಿಕ ಪುನರ್ ರಚನೆಗೂ ಕೇಂದ್ರ ಸಂಪುಟ ಒಪ್ಪಿಗೆ ನೀಡಿದೆ ರೈಲ್ವೆ ಮಂಡಳಿಯಲ್ಲಿ ಅಧ್ಯಕ್ಷರು ಮತ್ತು ನಾಲ್ವರು ಸದಸ್ಯರು ಹಾಗೂ ಹಲವು ಸ್ವತಂತ್ರ ಸದಸ್ಯರು ಇರಲಿದ್ದಾರೆ

ದೆಹಲಿಯಲ್ಲಿ ನಿನ್ನೆ ವಾರ್ಷಿಕ ಆಕಾಶವಾಣಿ ಪ್ರಶಸ್ತಿ ಪ್ರದಾನ ಮಾದಿ ಮಾತನಾದಿದ ಅವರು ದಿಜಿಟಲ್ ರೇಡಿಯೋದಲ್ಲಿ ಧ್ಯನಿ ಗುಣಮಟ್ಟ ಉತ್ತಮ ಮತ್ತು ಸ್ವಷ್ಪವಾಗಿರಲಿದ್ದು ಹೆಚ್ಚಿನ ಜನರಿಗೆ ತಲುಪಲಿದೆ ಆಕಾಶವಾಣಿ ಸಾಮಾನ್ಯ ಜನರ ಬದುಕಿನ ಭಾಗವಾಗಿದ್ದು ಇದರಲ್ಲಿ ಪ್ರಸಾರವಾಗುವ ಸಂಗೀತ ಸುದ್ದಿ ಮನರಂಜನಾ ಕಾರ್ಯಕ್ರಮಗಳು ಹೆಚ್ಚು ಜನಪ್ರಿಯ ಎಂದರು ಪ್ರಸಾರ ಭಾರತಿ ಅಧ್ಯಕ್ಷ ಡಾ

ಸೂರ್ಯಪ್ರಕಾಶ್ ಆಕಾಶವಾಣಿ ಸುದ್ದಿ ಸೇವೆ ಹೆಚ್ಚಿನ ವಿಶ್ವಾಸಾರ್ಹತೆ ಹೊಂದಿದೆ ಆಕಾಶವಾಣಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸುದ್ದಿ ಸಂಗ್ರಹಿಸಿ ಜಗತ್ತಿಗೆ ಪ್ರಸಾರ ಮಾಡುವ ಸಂಸ್ದೆ ಎಂದರು ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಶಿ ಶೇಖರ್ ವೆಂಪತಿ ಜನರ ಸುಪ್ತ ಪ್ರತಿಭೆಗೆ ವೇದಿಕೆ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಶಸ್ತಿ ರೂಪುರೇಶೆ ಬದಲಾಯಿಸಲಾಗುತ್ತಿದೆ ಎಂದು ತಿಳಿಸಿದರು

ರಾಂಚಿಯಲ್ಲಿ ಕಳೆದ ರಾತ್ರಿ ರಾಜ್ಯಪಾಲ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾದಿ ನೂತನ ಸರ್ಕಾರ ರಚನೆಗೆ ಹಕ್ಕು ಮಂದಿಸಿದ ಬಳಿಕ ಅವರು ಈ ವಿಷಯ ತಿಳಿಸಿದರು ರಾಂಚಿಯಲ್ಲಿ ನಿನ್ನೆ ನಡೆದ ಜೆಎಂಎಂ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೇಮಂತ್ ಸೊರೇನ್ ನಾಯಕರಾಗಿ ಆಯ್ಕೆಯಾದರು ಪಕ್ಷದ ಅಧ್ಯಕ್ಷ ಶಿಬು ಸೊರೇನ್ ಅಧ್ಯಕ್ಷತೆ ವಹಿಸಿದ್ದರು

ಜನಸಾಮಾನ್ಯರ ಜೀವನದ ಉನ್ನತೀಕರಣಕ್ಕೆ ಅನ್ವೇಷಣೆ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಬೇಕೆಂದು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ದು ಯುವ ಇಂಜಿನಿಯರ್ಗಳಿಗೆ ಕರೆ ನೀಡಿದ್ದಾರೆ ಆಂಧ್ರ ಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆಯ ತಾಡೆಪಲ್ಲಿಗುಡೆಂನಲ್ಲಿ ನಡೆದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಮೊದಲ ಫಟಿಕೋತ್ಪವ ಭಾಷಣ ಮಾಡಿದರು ಐಐಟಿಗಳು ಹಾಗೂ ಎನ್ಐಟಿಗಳು ಅವಿಷ್ಕಾರಗಳ ಕೇಂದ್ರ ಸ್ಥಳಗಳಾಗಬೇಕು ಎಂದು ಅವರು ಆಶಯ ವ್ಯಕ್ತಪಡಿಸಿದರು

ಜನ್ ಜಾಗರಣ್ ಅಭಿಯಾನದ ರೂಪುರೇಷೆಗಾಗಿ ನಾಳೆ ಸಂಸದರು ಶಾಸಕರು ಹಾಗೂ ರಾಜ್ಯದ ಆಡಳಿತದ ಉಸ್ತುವಾರಿಗಳ ಸಭೆ ಕರೆಯಲಾಗಿದೆ ಕಾಂಗೈಸ್ ಈ ಕಾಯ್ಲೆಯ ವಿರುದ್ದ ಪ್ರತಿಭಟನೆ ನಡೆಸುತ್ತಿದ್ದು ಇಂದಿನಿಂದ ರಾಜ್ಯಾದ್ಯಂತ ಸಂವಿಧಾನ ಉಳಿಸಿ ನ್ಯಾಯ ಶಾಂತಿ ಯಾತೆ ಕೈಗೊಂಡಿದೆ ಜಗತ್ತಿನೆಲ್ಲೆಡೆ ಇಂದು ಸಂಭ್ರಮದಿಂದ ಕ್ರಿಸ್ಟಸ್ ಆಚರಿಸಲಾಗುತ್ತಿದೆ ಕ್ರಿಸ್ತನ ಜನ್ಮ ದಿನವನ್ನು ಇಂದು ಎಲ್ಲೆಡೆ ಧಾರ್ಮಿಕ ಶ್ರದ್ದಾಭಕ್ತಿಯಿಂದ ಆಚರಣೆ ಮಾಡಲಾಗುತ್ತಿದೆ ಈ ಸಂದರ್ಭದಲ್ಲಿ ಜನತೆ ತಮ್ಮ ಮನೆಗಳಲ್ಲಿ ಕ್ರಿಸ್ಮಸ್ ಟ್ರೀಗಳಿಂದ ಶ್ವಂಗಾರ ಮಾಡಿದ್ದು ಅದಕ್ಕೆ ನಕ್ಷತ್ರಗಳ ಬಣ್ಣ ನೀಡಿ ಸಡಗರಕ್ಕೆ ಮೆರುಗು ತಂದಿದ್ದಾರೆ ಪರಸ್ಪರ ಶುಭ ಹಾರ್ವೆಸಿ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಂಡು ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ ಗೋವಾದಲ್ಲಿ ಕಳೆದ ರಾತ್ರಿಯಿಂದಲೇ ಕ್ರಿಸ್ಮಸ್ ಆಚರಣೆ ಆರಂಭವಾಗಿದೆ ಕ್ರಿಸ್ಮಸ್ ಹಾಗೂ ಹೊಸವರ್ಷವನ್ನು ಆಚರಿಸಲು ಭಾರಿ ಸಂಖ್ಯೆಯಲ್ಲಿ ಜನರು ಇಲ್ಲಿಗೆ ಆಗಮಿಸಿದ್ದಾರೆ ಹಳೆಯ ಗೋವಾದ ಚರ್ಚ್ ಆಫ್ ಬ್ಯಾಸಲಿಕ ಆಫ್ ಜೀಸಸ್ ಹಾಗೂ ಪಣಜಿಯ ಮೇರಿ ಇಮ್ಯಾಕುಲೇಟ್ ಕನ್ನೆಪ್ಸನ್ ಚರ್ಚ್ನಲ್ಲಿ ಮಧ್ಯರಾತ್ರಿಯ ಪ್ರಾರ್ಥನೆಗಳು ನಡೆದವು ಚೆನ್ನೈನ ಸಂತೋಮೆ ಬೆಸಿಲಿಕಾ ಹಾಗೂ ಸೆಂಟ್ ಜಾರ್ಜ್ ಚರ್ಚ್ಗಳಿಗೆ ಕ್ರೈಸ್ತ ಬಾಂಧವರು ತೆರಳಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ವಾಣಿಜ್ಯ ಪ್ರದೇಶ ಮತ್ತು ಮಾಲ್ಗಳಲ್ಲಿ ಸಾಂತಾಕ್ಷಾಸ್ ವೇಷಧಾರಿಗಳು ಮಕ್ಕಳ ಕೈಕುಲುಕಿ ಉಡುಗೊರೆ ನೀಡುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟ ಪತಿ ಎಂ ವೆಂಕಯ್ಯ ನಾಯ್ದು ಹಾಗೂ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಶುಭ ಕೋರಿದ್ದಾರೆ ರಾಮನಾಥ್ ಕೋವಿಂದ್ ತಮ್ಮ ಸಂದೇಶದಲ್ಲಿ ಏಸುಕ್ರಿಸ್ತನ ಜೀವನ ಮಾನವೀಯತೆಗೆ ಸ್ಪೂರ್ತಿಯಾಗಿದ್ದು ಪ್ರೀತಿ ಸಹಾನುಭೂತಿ ಮತ್ತು ಭ್ರಾತೃತ್ವ ಅವರ ಸಂದೇಶಗಳಲ್ಲಿವೆ ಎಂದಿದ್ದಾರೆ

ವೆಂಕಯ್ಯ ನಾಯ್ಡು ಕ್ರಿಸ್ತನ ಬದುಕು ಸತ್ಯ ಪ್ರೀತಿ ವಿಶ್ವಾಸವನ್ನು ಹೊಂದಿದ್ದು ಜನತೆ ಕ್ರಿಸ್ತನ ಮೌಲ್ಯಗಳನ್ನು ಪಾಲಿಸುವಂತೆ ಕರೆ ನೀಡಿದ್ದಾರೆ